ಮೂರೂ ದೇಶಗಳ ನಾಯಕರೊಂದಿಗೆ ನಿಯೋಗ ಮಟ್ಟದ ದ್ವಿಪಕ್ವೀಯ ಮಾತುಕತೆ ನಡೆಸಲಿದ್ದಾರೆ

ಭಾರತದ ಪ್ರಧಾನಿಯೊಬ್ಬರು ರುವಾಂಡಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ

ರುವಾಂಡ ಹಾಗೂ ಉಗಾಂಡಗಳಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಪ್ರಧಾನಿ ಸಭೆ ನಡೆಸಲಿದ್ದಾರೆ ರುವಾಂಡದಲ್ಲಿರುವ ಕಿಂಗಲಿ ಜನೋಸೈಡ್ ಸ್ನಾರಕಕ್ಕೆ ಭೇಟಿ ನೀಡಲಿರುವ ಮೋದಿ ರುವಾಂಡದ ಅಧ್ಯಕ್ಷ ಪೌಲ್ ಕಗಾಮೆ ಅವರ ವ್ಲೆಯಕ್ತಿಕ ಆಹ್ಲಾನದ ಮೇರೆಗೆ ಅಲ್ಲಿನ ರಾಷ್ಷೀಯ ಸಾಮಾಜಿಕ ರಕ್ಷಣಾ ಯೋಜನೆಯ ಅಂಗವಾಗಿ ಏರ್ಪಾಡಾಗಿರುವ ಗಿರಿಂಕಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಬಾಲಗಂಗಾಧರ ತಿಲಕ್ ಮತ್ತು ಚಂದ್ರಶೇಖರ ಆಜಾದ್ ಜನ್ನದಿನವನ್ನು ದೇಶ ಇಂದು ಆಚರಿಸುತ್ತಿದೆ ಈ ಇಬ್ಬರೂ ಮಹನೀಯರ ಕೊಡುಗೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ಟರಿಸಿದ್ದಾರೆ ಭಾರತೀಯರಲ್ಲಿ ದೇಶ ಪ್ರೇಮದ ಕಿಡಿ ಹೊತ್ತಿಸಿದ ಬಾಲಗಂಗಾಧರ ತಿಲಕ್ರವರು ಎಲ್ಲಾ ಸಮುದಾಯದ ಜನರನ್ನು ಸಂಘಟಿಸಿ ದೇತದ ವೈಭವಯುತ ಇತಿಹಾಸದ ಹೆಮ್ಮೆಯನ್ನು ನಾಗರಿಕರಲ್ಲಿ ಮೂಡಿಸಿದರು ಅಲ್ಲದೆ ಶಿಕ್ಷಣದ ಮಹತ್ವ ಸಾರಿದರು ಎಂದು ಪ್ರಧಾನಿ ಸಂದೇಶದಲ್ಲಿ ತಿಳಿಸಿದ್ದಾರೆ ದೇಶದ ಹೆಮ್ಮೆಯ ಪುತ್ರ ಚಂದ್ರತೇಖರ್ ಆಜಾದ್ ಸ್ವಾತಂತ್ರ್ಕಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು ಇವರ ತ್ಞಾಗ ಮತ್ತು ಧ್ವೆರ್ಯ ಪಲವು ತಲೆಮಾರುಗಳಿಗೆ ಸ್ವೂರ್ತಿದಾಯಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ

ಶೂನ್ಯ ವೇಳೆಯಲ್ಲಿ ಟಡಿಪಿ ಸದಸ್ಯರಾದ ವೈ ಎಸ್ ಚೌಧರಿ ಹಾಗೂ ಸಿ ಎಂ ರಮೇಶ್ ವಿಷಯ ಪ್ರಸ್ತಾಪಿಸಿದರು ಇದಕ್ಕೂ ಮುನ್ನ ಸಿಬಿಐ ಜಾರಿ ನಿರ್ದೇಶನಾಲಯ ಹಾಗೂ ಬೇಹುಗಾರಿಕಾ ಬ್ಲೂರೋನಂತಹ ತನಿಖಾ ಸಂಸ್ಥೆಗಳನ್ನು ರಾಜಕೀಯ ಉದ್ದೇಶಕ್ಷಾಗಿ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಕಾಂಗ್ರೆಸ್ನ ಆನಂದ್ಶರ್ಮ ಆರೋಪಿಸಿದರು ಇದಕ್ಕೆ ಸಚಿವರಾದ ರವಿಶಂಕರ್ ಪ್ರಸಾದ್ ಮತ್ತು ವಿಜಯ್ಗೋಯಲ್ ಸೇರಿದಂತೆ ಆಡಳಿತ ಪಕ್ಷದ ಸದಸ್ಟರು ತೀವ್ರವಾಗಿ ಆಕ್ಷೇಪಿಸಿದರು ಆರೋಪವನ್ನು ಗಂಭೀರವಾಗಿ ಪರಿಗಣಿಸಿದ ಸಭಾಪತಿ ವೆಂಕಯ್ಯ ನಾಯ್ದು ತನಿಖಾ ಸಂಸ್ವೆಗಳ ಸ್ಲೈರ್ಯವನ್ನು ಕೆಡಿಸಬಾರದು ಎಂದು ಹೇಳಿದರು ತೆಲುಗು ದೇಶಂ ಪಕ್ಷದ ಸದಸ್ಯರ ಬೇಡಿಕೆಯ ಬಗ್ಗೆ ಮಾತನಾಡಿದ ಸಭಾಪತಿಯವರು ನಾಳೆ ಸದನದಲ್ಲಿ ಸದಸ್ಯರು ಪ್ರಸ್ತಾಪಿಸಿದ ವಿಷಯವನ್ನು ಚರ್ಚೆಗೆ ತೆಗೆದುಕೊಳ್ಳಲಾಗುವುದು ಎಂದು ಹೇಳದರು ನಂತರ ಸದನವನ್ನು ಮಧ್ಯಾಷ್ಟಕ್ಕೆ ಮುಂದೂಡಲಾಯಿತು

ಮುಂದಿನ ವರ್ಷದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿಯವರನ್ನು ಪ್ರತಿಪಕ್ಷಗಳ ಪ್ರಧಾನಮಂತ್ರಿ ಅಭ್ಲರ್ಥಿಯಾಗಿ ಬಿಂಬಿಸಲು ಕಾರ್ಯಕಾರಿ ಸಮಿತಿ ತೆಗೆದುಕೊಂಡಿರುವ ತೀರ್ಮಾನವನ್ನು ಸಂಸದೀಯ ವ್ಯವಹಾರಗಳ ಸಚಿವ ಅನಂತ್ಕುಮಾರ್ ತೀವ್ರವಾಗಿ ಆಕ್ಷೇಪಿಸಿದ್ದಾರೆ ಸಂಸತ್ ಭವನದ ಹೊರಗೆ ಇಂದು ಮಾತನಾಡಿದ ಅನಂತ್ಕುಮಾರ್ ಅವರು ಇಂತಹ ಪ್ರಯತ್ನ ಪ್ರತಿಪಕ್ಷದ ಪಾಳೆಯಲ್ಲಿ ಕಂಪನ ಉಂಟುಮಾಡಲಿದೆ ಎಂದರು ರಫೇಲ್ ಒಪ್ಪಂದ ಕುರಿತು ಮಾತನಾಡಿದ ಅವರು ರಕ್ಷಣಾ ಸಚಿವರು ಭಾರತ ಮತ್ತು ಪ್ರಾನ್ಸ್ ನಡುವೆ ನಡೆದಿರುವ ಈ ಒಪ್ಪಂದ ಕುರಿತು ಸಂಸತ್ತಿನಲ್ಲಿ ಈಗಾಗಲೇ ಸ್ಪಷ್ಪಪಡಿಸಿದ್ದಾರೆ ರಾಹುಲ್ಗಾಂಧಿ ಅವರು ಆದಾರ ರಹಿತ ಆರೋಪಗಳಗೆ ವಿಷಯಗಳನ್ನು ಕೆಣಕುತ್ತಿದ್ದಾರೆ ದೇಶದ ಹಿತದ್ಬಷ್ಟಿಯಿಂದಲೇ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದರು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ವಾನಮಾನ ನೀಡುವಂತೆ ಒತ್ತಾಯಿಸಿ ಟಿಡಿಪಿ ಸಂಸದರು ಸಂಸತ್ ಎದುರಿನ ಮಹತ್ವಾಗಾಂಧಿ ಪ್ರತಿಮೆ ಮುಂದೆ ಇಂದು ಪ್ರತಿಭಟನೆ ನಡೆಸಿದರು ಬೇಡಿಕೆಗಳನ್ನು ಹೊತ್ತ ಫಲಕಗಳನ್ನು ಪ್ರದರ್ತಿಸಿದ ಸಂಸದರು ಸಂಸತ್ನ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮುಂದುವರೆಸುವುದಾಗಿ ಹೇಳಿದರು ಗುಂಪುಗೂಡಿ ಹಿಂಸಾಚಾರ ನಡೆಸುವುದನ್ನು ಗಂಭೀರ ಅಪರಾಧವಾಗಿ ಪರಿಗಣಿಸುವ ನಿಟ್ಟನಲ್ಲಿ ಭಾರತೀಯ ದಂಡ ಸಂಹಿತೆ ಐಪಿಸಿಗೆ ತಿದ್ದುಪಡಿ ಸಾಧ್ಯತೆಯನ್ನು ಕೇಂದ್ರ ಸರ್ಕಾರ ಪರಿಶೀಲಿಸುತ್ತಿದೆ ಇದರ ಜೊತೆಗೆ ರಾಜ್ಯ ಸರ್ಕಾರಗಳು ಗುಂಪು ಗಲಭೆ ತಡೆಯಲು ಅನುಕೂಲವಾಗುವಂತೆ ನೂತನ ಮಾದರಿ ಕಾನೂನು ರಚಿಸುವ ಮತ್ತೊಂದು ಆಯ್ಕೆಯನ್ನು ಸಹ ಪರಿತೀಲಿಸುತ್ತಿರುವುದಾಗಿ ಕೇಂದ್ರದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ

ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಸರ್ಕಾರ ಪರಾಮರ್ಶೆ ನಡೆಸುತ್ತಿದ್ದು ನೂತನ ಕಾನೂನು ರಚನೆಗೆ ಸ್ವಲ್ಪ ಸಮಯ ಹಿಡಿಯಲಿದೆ ಗುಂಪು ಗಲಭೆ ತಡೆಯಲು ಪ್ರಸಕ್ತ ಐಪಿಸಿ ಕಾಯ್ಲೆಗಳಿಗೆ ತಿದ್ಲುಪಡಿ ತಂದಲ್ಲಿ ನೂತನ ಕಾನೂನು ರಚನೆ ಅಗತ್ಯವಿರುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ

ಇದರಿಂದ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ರೂಪಿತಗೊಂಡಿರುವ ಈ ಯೋಜನೆಗೆ ಸೇರ್ಪಡೆಯಾಗುವವರ ಸಂಖ್ಯೆ ಹೆಚ್ಚಳವಾಗಲಿದೆ ಹಾಗೂ ಬಡವರಿಗೂ ಯೋಜನೆ ಮತ್ತಷ್ಟು ತಲುಪಲಿದೆ ಎಂದು ನಿರೀಕ್ಷಿಸಲಾಗಿದೆ

ನ್ಯಾಯಮೂರ್ತಿಗಳಾದ ಎ

ಸಿಕ್ರಿ ಮತ್ತು ಅಶೋಕ್ಭೂಷಣ್ ಅವರನ್ನೊಳಗೊಂಡ ಪೀಠ ಪ್ರತಿಭಟನೆಗಳು ಮತ್ತು ಧರಣೆಗಳನ್ನು ನಿರ್ಬಂದಿಸುವುದಕ್ಕೆ ಮಾರ್ಗಸೂಚಿಗಳು ಹೊರಡಿಸಬೇಕು ಪ್ರತಿಭಟನೆಯ ಪಕ್ಕು ಮತ್ತು ನಾಗರಿಕರು ಶಾಂತಿಯಾಗಿ ಬದುಕುವ ಪಕ್ಕು ನಡುವೆ ಸಮತೋಲನ ಅಗತ್ಯವಾಗಿದೆ ಎಂದು ಹೇಳಿದೆ ಜಂತರ್ ಮಂತರ್ನಲ್ಲಿ ಎಲ್ಲಾ ರೀತಿಯ ಪ್ರತಿಭಟನೆಗಳನ್ನು ನಿಷೇಧಿಸಿ ರಾಷ್ಟೀಯ ಹಸಿರು ನ್ಯಾಯಾಧೀಕರಣ ತೆಗೆದುಕೊಂಡಿರುವ ನಿರ್ಣಯವನ್ನು ಪ್ರತ್ನಿಸಿ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ಮತ್ತಿತರರು ಸಲ್ಲಿಸಿದ್ದ ಅರ್ಜಿಗಳನ್ನು ಕ್ಷೆಗೆತ್ತಿಕೊಂಡ ಪೀಠ ಈ ತೀರ್ಮ ನೀಡಿದೆ

ಬಿಕ್ಕಟ್ಟು ನಿರ್ವಹಣೆಯ ಸರ್ಕಾರಿ ತಂಡದೊಂದಿಗೆ ನಿನ್ನೆ ಸಭೆ ನಡೆಸಿದ ಮುಖ್ಯಮಂತ್ರಿ ತೊಂದರೆಗೊಳಗಾಗಿರುವ ರೈತರಿಗೆ ಅಗತ್ಯ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇತಿಸಿದರು

ದೇಶದಲ್ಲಿ ಕ್ರೀಡಾ ಪ್ರತಿಭೆಗಳನ್ನು ಉತ್ತೇಜಿಸಿ ಉತ್ತಮ ತರಬೇತಿ ನೀಡುವ ನಿಟ್ಟಿನಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗಿದೆ ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಯುವ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ಮತ್ತು ಉತ್ತೇಜನ ನೀಡುವುದನ್ನು ಕೇವಲ ಫೋಷಣೆ ಮಾಡದೇ ಕಾರ್ಯರೂಪಕ್ಕೆ ಇಳಿಸಲಾಗಿದೆ ಭಾರತೀಯ ಕ್ರೀಡಾ ವಲಯದಲ್ಲಿ ಮಹತ್ತರ ಬದಲಾವಣೆಗಳಾಗುತ್ತಿವೆ ಎಂದಿದ್ದಾರೆ